ಮಹಾರಾಷ್ಟ್ರದಲ್ಲಿ ರಾಜಕೀಯ ಅನಿಶ್ಚಿತತೆಯ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ಆದಳಿತ ಜಾರಿ

ಜಾರ್ಖಂಡ್ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ನಾಮಪತ್ರ ಸಲ್ಲಿಕೆ ಇಂದು ಸಂಜೆಗೆ ಅಂತ್ಯ

ಐಸಿಸಿ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಮತ್ತು ಜಸ್ಪೀತ್ ಬೂಮ್ರಾ ಅಗ್ರಸ್ಥಾನದಲ್ಲಿ ಮುಂದುವರಿಕೆ

ರಮೇಶ್ ಕುಮಾರ್ ಅವರ ಕ್ರಮವನ್ನು ಸುಪ್ರೀಂಕೋರ್ಟ್ ಇಂದು ಎತ್ತಿ ಹಿಡಿದಿದೆ ಈ ಶಾಸಕರನ್ನು ಅನರ್ಹಗೊಳಿಸಿದ ಕ್ರಮದ ಬಗ್ಗೆ ವಿಚಾರಣೆ ನಡೆಸಿದ ಸರ್ವೋಚ್ಚ ನ್ಯಾಯಾಲಯದ ತ್ರಿಸದಸ್ಯ ಪೀಠ ತೀರ್ಪನ್ನು ಕಾಯ್ದಿರಿಸಿತ್ತು ನ್ಯಾಯಪೀಠದ ಸದಸ್ಯರಾಗಿದ್ದ ಹಿರಿಯ ನ್ಯಾಯಮೂರ್ತಿಗಳಾದ ಎನ್

ಆದರೆ ಉಪಚುನಾವಣೆಯಲ್ಲಿ ಜಯಗಳಿಸಿದಲ್ಲಿ ಮಾತ್ರ ಈ ಅನರ್ಹಗೊಂಡಿರುವ ಶಾಸಕರು ಸಚಿವರಾಗಬಹುದು ಎಂದು ಸ್ಪಷ್ಟಪಡಿಸಿದೆ

ಪಾಟೀಲ್ ಶಿವರಾಮ್ ಹೆಬ್ಬಾರ್ ಎಸ್

ಸೋಮಶೇಖರ್ ಭೈರತಿ ಬಸವರಾಜು ಆನಂದ್ ಸಿಂಗ್ ಆರ್ ರೋಷನ್ ಬೇಗ್ ಎನ್ ಮುನಿರತ್ನ ಕೆ ಸುಧಾಕರ್ ಎಂಟಿಬಿ ನಾಗರಾಜ್ ಶ್ರೀಮಂತ್ ಪಾಟೀಲ್ ರಮೇಶ್ ಜಾರಕಿಹೊಳಿ ಮಹೇಶ್ ಕುಮಟಳ್ಳಿ ಆರ್ ಶಂಕರ್ ಜೆಡಿಎಸ್ನ ಕೆ ಗೋಪಾಲಯ್ಯ ಎ ಎಚ್ ವಿಶ್ವನಾಥ್ ಮತ್ತು ಕೆ

ನಾರಾಯಣಗೌದ ಅವರನ್ನು ವಿಧಾನಸಭೆಯಿಂದ ಅಂದಿನ ಸ್ಪೀಕರ್ ಕೆ

ರಮೇಶ್ ಕುಮಾರ್ ಅನರ್ಹಗೊಳಿಸಿದ್ದರು ಸುಪ್ರೀಂಕೋರ್ಟ್ ತೀರ್ಪನ್ನು ಸ್ನಾಗತಿಸುವುದಾಗಿ ಕರ್ನಾಟಕದ ಮುಖ್ಯಮಂತಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ

ಎಲ್ಲಾ ಕ್ಷೇತ್ರಗಳಲ್ಲಿಯೂ ಗೆಲ್ಲುವ ವಿಶ್ಲಾಸವಿದೆ ಎಂದರು ಅನರ್ಹ ಶಾಸಕರಿಗೆ ಟೆಕೆಟ್ ನೀದುವ ಸಂಬಂಧ ಇಂದು ಸಂಜೆ ನಡೆಯಲಿರುವ ಪಕ್ಷದ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚಿಸಲಾಗುವುದು ನಂತರ ಪಕ್ಷದ ವರಿಷ್ಠರೊಂದಿಗೆ ಸಮಾಲೋಚಿಸಿ ಸೂಕ್ತ ನಿರ್ಧಾರ ಕ್ಷೆಗೊಳ್ಳಲಾಗುವುದು ಎಂದು ಯಡಿಯೂರಪ್ಪ ತಿಳಿಸಿದರು ಅನರ್ಹ ಶಾಸಕರ ಕುರಿತಂತೆ ಸ್ಸೀಕರ್ ನೀದಿದ್ದ ಆದೇಶವನ್ನು ಸುಪ್ರೀಂಕೋರ್ಟ್ ಭಾಗಶಃ ಎತ್ತಿ ಹಿಡಿದಿರುವುದಾಗಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ ಪಕ್ಷಕ್ಕೆ ದ್ರೋಹ ಬಗೆದವರಿಗೆ ಮತದಾರರು ಪಾಠ ಕಲಿಸುತ್ತಾರೆ

ಮಹಾರಾಷ್ಟದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೊಳಿಸಲಾಗಿದ್ದು ರಾಜ್ಯದ ವಿಧಾನಸಭೆಯನ್ನು ಅಮಾನತು ಸ್ಡಿತಿಯಲ್ಲಿ ಇಡಲಾಗಿದೆ ಸದ್ಯದ ಪರಿಸ್ಡಿತಿಯಲ್ಲಿ ಎಲ್ಲ ಪ್ರಯತ್ನಗಳ ನಂತರವೂ ಸುಭದ್ರ ಸರ್ಕಾರ ರಚನೆ ಅಸಾಧ್ಯ ಎಂದು ರಾಜ್ಯಪಾಲ ಭಗತ್ ಸಿಂಗ್ ಕೋಶಿಯಾರಿ ಕೇಂದ್ರ ಸರ್ಕಾರಕ್ನೆ ವರದಿ ನೀಡಿದ ಹಿನ್ನೆಲೆಯಲ್ಲಿ ಈ ಕ್ರಮ ಕ್ವೆಗೊಳ್ಳಲಾಗಿದೆ

ಈ ಮಧ್ಯೆ ಕಾಂಗ್ರೆಸ್ ಮತ್ತು ಎನ್ಸಿಪಿ ಪಕ್ಷಗಳು ಸರ್ಕಾರ ರಚಿಸುವ ಶಿವಸೇನಾ ಪ್ರಸ್ತಾವಕ್ಕೆ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಈ ಬಗ್ಗೆ ಇನ್ನಷ್ಟು ಚರ್ಚಿಸಲಾಗುವುದು ಎಂದು ತಿಳಿಸಿವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ಶಿಫಾರಸು ಅನ್ವಯ ರಾಷ್ಟಪತಿ ಆಳ್ವಿಕೆ ಜಾರಿ ಕುರಿತು ನಿರ್ಧರಿಸಲಾಯಿತು ವಿವಿಧ ರಾಜಕೀಯ ಪಕ್ಷಗಳು ಇತರ ಪಕ್ಷಗಳೊಂದಿಗೆ ಸೇರಿ ಸರ್ಕಾರ ರಚನೆ ಮಾಡುವ ಸಾಧ್ಯತೆ ಕುರಿತಂತೆ ತಾವು ಸೂಕ್ತ ಸಂವಹನ ನಡೆಸಿದ್ದು ಆದರೆ ಈ ಪ್ರಯತ್ನಗಳು ಸಫಲವಾಗಿಲ್ಲ ಎಂದು ರಾಜ್ಯಪಾಲರು ವರದಿಯಲ್ಲಿ ತಿಳಿಸಿದ್ದಾರೆ ಈ ನಡುವೆ ಬಿಜೆಪಿ ಹೊರತುಪಡಿಸಿ ಎನ್ಸಿಪಿ ಮತ್ತು ಕಾಂಗೈಸ್ ಬಲದಿಂದ ಸರ್ಕಾರ ರಚಿಸಲು ಯತ್ನಿಸಿದ್ದ ಶಿವಸೇನಾ ಅಗತ್ಯ ಶಾಸಕರ ಬೆಂಬಲ ಸಾಬೀತುಪದಿಸಲು ರಾಜ್ಯಪಾಲರು ಹೆಚ್ಚುವರಿಯಾಗಿ ಮೂರು ದಿನಗಳ ಕಾಲಾವಕಾಶ ನೀಡಿಲ್ಲ ಎಂದು ಆರೋಪಿಸಿ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದೆ ಆದರೆ ಈ ಕುರಿತ ತುರ್ತು ವಿಚಾರಣೆಗೆ ನ್ಯಾಯಾಲಯ ನಿರಾಕರಿಸಿದೆ ಕಾಂಗ್ರೆಸ್ ವಕ್ತಾರ ರಣದೀಪ್ ಸುರ್ಜೇವಾಲಾ ರಾಜ್ಯದಲ್ಲಿ ರಾಷ್ಟಪತಿ ಆದಳಿತ ಹೇರಿಕೆ ಮಾಡಿರುವುದು ಸಂವಿಧಾನಬದ್ದವಲ್ಲ ಎಂದು ಆರೋಪಿಸಿದ್ದಾರೆ ಜಮ್ಮು ಕಾಶ್ಮೀರ ಹಾಗೂ ಲಡಾಕ್ ಕೇಂದ್ರಾಡಳಿತ ಪ್ರದೇಶಗಳು ಈ ಹಿಂದೆ ಕಂಡ ಪರಿಸ್ತಿತಿಯಿಂದ ಮೇಲೆದ್ದು ವಿವಿಧ ಕ್ಷೇತ್ರಗಳಲ್ಲಿ ಅಭಿವೃದ್ದಿ ಸಾಧಿಸಲಿದೆ ಈ ಪ್ರದೇಶಗಳಲ್ಲಿ ಪ್ರಮುಖ ಕ್ಷೇತ್ರಗಳ ಅಭಿವ್ವದ್ದಿಗೆ ಒತ್ತುಕೊಟ್ಟು ಸುಧಾರಣೆ ತರಲಾಗುವುದು ಎಂದು ಪ್ರಧಾನಿ ಕಚೇರಿ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಜಮ್ಮು ಕಾಶ್ಮೀರ ಹಾಗೂ ಲಡಾಕ್ ಪ್ರಾಂತ್ಯದ ಶಿಕ್ಷಕರೊಂದಿಗೆ ತಮ್ಮ ಅಧಿಕೃತ ನಿವಾಸದಲ್ಲಿ ಸಂವಾದ ನಡೆಸಿದ ಅವರು ವಿವಿಧ ಕಾರಣಗಳಿಂದಾಗಿ ಇದುವರೆಗು ಈ ಕ್ಷೇತ್ರಗಳು ಹೆಚ್ಚಿನ ಪ್ರಗತಿ ಸಾಧಿಸಿಲ್ಲ ಆದರೆ ಇವೆಲ್ಲವನ್ನು ನಿವಾರಿಸಿ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ದಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಜಾರ್ಖಂಡ್ನಲ್ಲಿ ಮೊದಲ ಹಂತದ ವಿಧಾನಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕಡೆಯ ದಿನವಾಗಿದೆ ನಾಳೆ ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು ಶನಿವಾರ ಉಮೇದುವಾರಿಕೆಯನ್ನು ಹಿಂಪಡೆಯಲು ಕಡೆಯ ದಿನವಾಗಿದೆ

ಈ ಪೈಕಿ ನಾಲ್ಕು ಪರಿಶಿಷ್ಪ ಪಂಗಡಗಳಿಗೆ ಮೀಸಲಾಗಿದ್ದು ಮೂರು ಪರಿಶಿಷ್ಪ ಜಾತಿಯ ಅಭ್ಯರ್ಥಿಗಳಿಗೆ ಮೀಸಲಾಗಿದೆ

ಅವರು ಈಗಾಗಲೇ ಬ್ರೆಸಿಲಿಯಾ ತಲುಪಿದ್ದಾರೆ ಶ್ವಂಗಸಭೆ ಸಂಬಂಧಿತ ಇತರ ಕಾರ್ಯಕ್ರಮಗಳು ಇಂದಿನಿಂದಲೇ ಆರಂಭವಾಗಿವೆ ಬ್ರಿಕ್ಸ್ ಸದಸ್ಯ ದೇಶಗಳ ವ್ಯಾಪಾರ ಮಂಡಳಿ ಸಭೆ ಹಾಗೂ ವ್ಯಾಪಾರ ವೇದಿಕೆ ಸಭೆಗಳು ಇಂದು ನಿಗದಿಯಾಗಿವೆ ಬ್ರಿಕ್ಪ್ ಸದಸ್ಯ ದೇಶಗಳ ನಡುವೆ ನೂತನ ಅಭಿವೃದ್ದಿ ಬ್ಯಾಂಕ್ನೊಂದಿಗೆ ಸಂಬಂಧಗಳನ್ನು ಮತ್ತಷ್ನು ವಿಸ್ತರಿಸುವುದು ಹಾಗೂ ವ್ಯಾಪಾರ ವಹಿವಾಟು ವಿಸ್ತರಣೆ ಮಾರ್ಗೋಪಾಯಗಳ ಬಗ್ಗೆ ನಾಯಕರು ಚರ್ಚೆ ನಡೆಸಲಿದ್ದಾರೆ ಎಲ್ಲಾ ಸದಸ್ಯ ದೇಶಗಳಿಂದ ಉದ್ಯಮಿಗಳ ನಿಯೋಗಗಳು ಇದಕ್ಕಾಗಿ ಆಗಮಿಸಿವೆ ಇಂದು ಸಂಜೆ ನಿಯೋಗಮಟ್ಟದ ಸಭೆಗಳಿಗೆ ಎಲ್ಲಾ ಬ್ರಿಕ್ಪ್ ನಾಯಕರೂ ಸಹ ಹಾಜರಾಗಲಿದ್ದಾರೆ ಬ್ರಿಕ್ಪ್ ದೇಶಗಳ ನದುವಣ ವ್ಯಾಪಾರ ಮತ್ತು ಹೂದಿಕೆ ಉತ್ತೇಜನ ಸಂಸ್ಡೆಗಳ ನದುವೆ ತಿಳುವಳಿಕೆಯ ಜ್ಞಾಪನಾ ಪತ್ರಕ್ಕೆ ಈಗಾಗಲೆ ಅಂಕಿತ ಹಾಕಲಾಗಿದೆ ಬ್ರಿಕ್ಸ್ ವ್ಯಾಪಾರ ಮಂದಳಿ ಹಾಗೂ ನೂತನ ಅಭಿವ್ಬದ್ದಿ ಬ್ಯಾಂಕ್ ಎಲ್ಲಾ ದೇಶಗಳ ನಾಯಕರಿಗೆ ತಮ್ಮ ವರದಿಯನ್ನು ಸಲ್ಲಿಸಲಿವೆ ಶ್ವಂಗಸಭೆಯ ಸಮಾರೋಪ ಸಮಾರಂಭದಲ್ಲಿ ಈ ದೇಶಗಳ ನಾಯಕರು ಜಂಟಿ ಘೋಷಣೆಯನ್ನು ಬಿಡುಗಡೆ ಮಾಡಲಿದ್ದಾರೆ ಬ್ರಿಕ್ಸ್ ದೇಶಗಳ ಆರ್ಥಿಕ ಪ್ರಗತಿ ಮತ್ತು ವಿನೂತನ ಭವಿಷ್ಯ ಎನ್ನುವುದು ಈ ಬಾರಿ ಶ್ಬಂಗಸಭೆಯ ಫೋಷವಾಕ್ಯವಾಗಿದೆ ವಿಜ್ಞಾನ ತಂತ್ರಜ್ಞಾನ ಮತ್ತು ಸಂಶೋಧನೆ ಡಿಜಿಟಲ್ ಆರ್ಥಿಕತೆ ಕುರಿತು ಸಹಕಾರ ಅಂತರ್ ದೇಶೀಯ ಅಪರಾಧ ನಿಯಂತ್ರಣ ಮತ್ತು ಅಕ್ರಮ ಹಣ ವರ್ಗಾಗಣೆ ಪಿಡುಗಿನ ವಿರುದ್ದ ಹೋರಾಟ ಕುರಿತು ವಿಷಯಗಳಿಗೆ ಶ್ವಂಗಸಭೆಯ ಕಲಾಪಗಳಲ್ಲಿ ಆದ್ಯತೆ ನೀಡಲಾಗುವುದು ಭಾರತ ಬಾಂಗ್ಲಾ ನಡುವೆ ಸಂಪರ್ಕ ಸಾಧನ ಒಂದು ದೊಡ್ಡ ಪರಿವರ್ತನ ಪರ್ವವಾಗಿದ್ದು ಎರಡೂ ದೇಶಗಳಿಗೆ ಇದು ಭಾರೀ ಲಾಭದಾಯಕವಾಗಲಿದೆ ಎಂದು ಬಾಂಗ್ಲಾದೇಶದಲ್ಲಿ ಭಾರತೀಯ ಉಚ್ಚ ಆಯುಕ್ತರಾಗಿರುವ ರಿವಾಗಂಗೂಲಿದಾಸ್ ಹೇಳಿದ್ದಾರೆ

ಢಾಖಾ ಜಾಗತಿಕ ಸಂವಾದ ಇಂದು ಕೊನೆಗೊಳ್ಳಲಿದೆ ಬಾಂಗ್ಲಾದೇಶದ ರಾಷ್ರಾಧ್ಯಕ್ಷ ಅಬ್ದುಲ್ ಹಮೀದ್ ನಾಲ್ಕು ದಿನಗಳ ನೇಪಾಳ ಭೇಟಿ ಕೈಗೊಂಡಿದ್ದಾರೆ ನೇಪಾಳದ ವಿದೇಶಾಂಗ ವ್ಯವಹಾರಗಳ ಸಚಿವ ಪ್ರದೀಪ್ಕುಮಾರ್ ಗ್ಯಾವಾಲಿ ಬಾಂಗ್ಲಾ ರಾಷ್ಟ್ರಾಧ್ಯಕ್ಷರನ್ನು ನಿನ್ನೆ ಸಂಜೆ ಕಠ್ಮಂಡುವಿನಲ್ಲಿ ಆತ್ಮೀಯವಾಗಿ ಬರಮಾದಿಕೊಂಡರು ಉಭಯ ದೇಶಗಳ ನದುವೆ ವ್ಯಾಪಾರ ಹೂದಿಕೆ ಶಕ್ತಿ ಸಂಪರ್ಕ ವೈಮಾನಿಕ ಶೈಕ್ಷಣಿಕ ಕೃಷಿ ಹಾಗೂ ಸಾರಿಗೆ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ಕುರಿತು ಮಾತುಕತೆ ನಡೆಯುವ ನಿರೀಕ್ಷೆ ಇದೆ ಹವಾಮಾನ ಬದಲಾವಣೆ ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ಹಿತಾಸಕ್ತಿಯ ವಿಷಯಗಳಲ್ಲಿ ಸಹಕಾರ ಹೆಚ್ಚಿಸಿಕೊಳ್ಳುವ ಕುರಿತಂತೆಯೂ ಸಹ ಉಭಯ ನಾಯಕರು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಬಾಂಗ್ಲಾ ರಾಷ್ಟ್ರಾಧ್ಯಕ್ಷರು ಇದೇ ಸಂದರ್ಭದಲ್ಲಿ ಪ್ರಸಿದ್ದ ಭಕ್ತಾಪುರ್ ದರ್ಬಾರ್ ಸ್ಕ್ಷೇರ್ಗೆ ಭೇಟಿ ನೀಡಲಿದ್ದು ಐತಿಹಾಸಿಕ ಸ್ಥಳಗಳು ಮತ್ತು ಪ್ರಾಚ್ಯವಸ್ತು ಹಿತಾಸಕ್ತಿಯ ಸ್ಥಳಗಳಿಗೆ ಭೇಟಿ ನೀಡಲಿದ್ದಾರೆ